ಕುಮಾರಸ್ವಾಮಿ ಅವರಿಂದ ಇಂದು ಕೊಡಗು ಜಿಲ್ಲೆಗೆ ಭೇಟ ಪರಿಶೀಲನೆ ಿ ಜನರ ಸುರಕ್ಷತೆ ಮತ್ತು ನೆರೆ ನಿಯಂತ್ರಣ ರಾಜ್ಯ ಸರ್ಕಾರದ ಮೊದಲ ಆದ್ದತೆ ಸಚಿವ ಯು

ಿಗೆ ಮಾಜಿ ಪ್ರಧಾನಿ ಭಾರತ ರತ್ನ ಅಟಲ್ ಬಿಹಾರಿ ವಾಜಪೇಯಿ ಪಂಚಭೂತಗಳಲ್ಲಿ ಲೀನ ಅಗಲಿದ ನಾಯಕನಿಗೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಭಾವಪೂರ್ಣ ವಿದಾಯ ವಾರ್ತೆಗಳ ವಿವರ ಕೊಡಗು ಜಿಲ್ಲೆಯಲ್ಲಿ ಜಲಗಂಡಾಂತರ ಸ್ಥಿತಿ ಮುಂದುವರಿದೇ ಇದ್ದು ಕೊಡಗು ಅಪಾಯದ ಪರಿಸ್ಥಿತಿಯಲ್ಲಿದೆ ಮಡಿಕೇರಿ ತಾಲೂಟನ ಮಕ್ಕಂದೂರು ವ್ಯಾಪ್ತಿಯಲ್ಲಿನ ಮೇಫತ್ತಾಳು

ಪ್ರಕೃತ್ತಿ ವಿಕೋಪದಿಂದ ನಲುಗಿರುವ ಕೊಡಗಿನಲ್ಲಿ ನಿನ್ನೆ ಮಳೆ ಮುಂದುವರಿದ ಹಿನ್ನೆಲೆ ಅನೇಕ ಗ್ರಾಮಗಳಲ್ಲಿ ಭೂಕುಸಿತದಿಂದ ಮನೆ ಕಳೆದುಕೊಂಡು ಜೀವ ರಕ್ಷಣೆಗೆ ಮೊರೆಯಿಡುತ್ತಿರುವವರ ರಕ್ಷಣೆಗೆ ಸೇನಾ ಪಡೆ ಬಳಸಿಕೊಳ್ಳಲಾಗಿದೆ ಮತ್ತೊಂದೆಡೆ ಮಡಿಕೇರಿ ಬಳಿಯ ಮಕ್ಕಂದೂರು ವ್ಯಾಪ್ತಿಯ ಉದಯಗಿರಿ ಎಸ್ಟೇಟ್ನಲ್ಲಿ ಗುಡ್ಡವೊಂದು ಕುಸಿದು ವ್ಲಕ್ಷಿಯೋರ್ವರು ಸಾವಿಗೀಡಾಗಿದ್ದಾರೆ ಕೊಡಗು ಜಿಲ್ಲಾ ಕೇಂದ್ರ ಮಡಿಕೇರಿಯನ್ನು ಸಂಪರ್ಕಿಸುವ ಬಹುತೇಕ ರಸ್ತೆಗಳು ಭೂಕುಸಿತದಿಂದಾಗಿ ಬಂದ್ ಆಗಿವೆ ಮಡಿಕೇರಿ ಮೈಸೂರು ರಸ್ತೆ ಹೊರತುಪಡಿಸಿದಂತೆ ಮಡಿಕೇರಿಗೆ ಸಂಪರ್ಕ ಕಲ್ಪಿಸುವ ಮಂಗಳೂರು ವಿರಾಜಪೇಟೆ ಸೋಮವಾರಪೇಟೆ ಗಾಳಿಬೀಡು ಭಾಗಮಂಡಲ ರಸ್ತೆಗಳು ಬಂದ್ ಆಗಿವೆ ಕೊಡಗಿನಲ್ಲಿ ಖಾಸಗಿ ಸಂಸ್ಥೆಗಳ ಮೊದೈಲ್ ನೆಚ್ ವರ್ಕ್ ಸೃಗಿತಗೊಂಡಿದ್ದು ವಿದ್ಯುತ್ ಕೂಡ ವ್ಯತ್ಯಯವಾಗಿದೆ ಜಿಲ್ಲೆಯಲ್ಲಿ ಸರ್ಕಾರಿ ಮತ್ತು ಬಾಸಗಿ ಬಸ್ ಸಂಚಾರ ಸ್ಥಗಿತಗೊಂಡಿದೆ ವಾಹನ ಸಂಚಾರ ಬಹುತೇಕ ಸ್ಥಗಿತಗೊಂಡಿದ್ದು ಮಳೆಯಿಂದಾಗಿ ಕೊಡಗು ಬಿಕೋ ಎನ್ನುತ್ತಿದೆ

ಭಾರಿ ಮಳೆಯಿಂದ ಕರಾವಳಿ ಹಾಗೂ ಮಲೆನಾಡು ಭಾಗದಲ್ಲಿ ತಲೆದೋರಿರುವ ಪ್ರವಾಹ ಮಣ್ಣಿನ ಕುಸಿತದಿಂದ ಒಲುಕಿಕೊಂಡ ಜನರ ರಕ್ಷಣೆ ಮತ್ತು ಇತರ ಪರಿಹಾರ ಕಾರ್ಯಾಚರಣೆಗಳ ಕುರಿತು ಮುಖ್ಜಮಂತ್ರಿ ಹೆಚ್

ಕುಮಾರಸ್ವಾಮಿ ನಿನ್ನೆ ರಾಜ್ಯ ಮುಖ್ಯ ಕಾರ್ಯದರ್ಶಿ ಟಿ

ವಿಜಯಭಾಸ್ಗರ್ ಅವರಿಂದ ಮಾಹಿತಿ ಪಡೆದಿದ್ದಾರೆ ಕೊಡಗು ಜಿಲ್ಲೆಯಲ್ಲಿನ ಪ್ರವಾಹ ಹಾಗೂ ಗುಡ್ಡ ಕುಸಿತದಿಂದ ಸಿಲುಕಿಕೊಂಡಿರುವ ಜನರನ್ನು ರಕ್ಷಿಸಲು ಸೇನೆಯು ನೆರವಿಗೆ ಬಂದಿದ್ದು ರಾಷ್ವೀಯ ವಿಪತ್ತು ನಿರ್ವಹಣಾ ಪಡೆ ಅಗ್ನಿ ಶಾಮಕ ದಳ ಮೊದಲಾದ ತಂಡಗಳು ಜನರ ರಕ್ಷಣೆ ಮಾಡುತ್ತಿವೆ ಅಗತ್ತವಿರುವ ಕಡೆ ಗಂಜಿ ಕೇಂದ್ರಗಳನ್ನು ಆರಂಭಿಸಲಾಗಿದೆ

ಕುಮಾರಸ್ವಾಮಿ ಅವರು ಇಂದು ಕೊಡಗು ಜಿಲ್ಲೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಲಿದ್ದಾರೆ

ಸದಾನಂದ ಗೌಡ ಇಂದು ಕೇಂದ್ರ ಸರಕಾರದ ಪರವಾಗಿ ಮಳೆ ಹಾನಿಗೆ ತತ್ತರಿಸಿರುವ ಕೊಡಗು ಜಿಲ್ಲೆಗೆ ಭೇಟಿ ನೀಡಿ ಪರೀಶಿಲನೆ ನಡೆಸಲಿದ್ದಾರೆ ಅದೇ ರೀತಿ ನಾಳೆ ದಕ್ಷಿಣ ಕನ್ನಡ ಜಿಲ್ಲೆಯ ವಿವಿಧ ಪ್ರದೇತಗಳಿಗೆ ಭೇಟ ನೀಡಿ ಮಳೆಯಿಂದ ಹಾನಿಗೊಳಗಾದ ಜನರನ್ನು ಭೇಟ ಮಾಡಲಿದ್ದಾರೆ ಈ ಸಂದರ್ಭದಲ್ಲಿ ಎರಡೂ ಜಿಲ್ಲಾಡಳಿತದ ಜೊತೆ ಸಭೆ ನಡೆಸಲಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ವಿವಿಧ ನೆರೆಪೀಡಿತ ಪ್ರದೇಶಗಳಿಗೆ ನಗರಾಭಿವೃದ್ದಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಯು ಟಿ ಖಾದರ್ ಹಾಗೂ ಜಿಲ್ಲಾಧಿಕಾರಿ ಸಿಕಾಂತ್ ಸೆಂಥಿಲ್ ಅವರು ನಿನ್ನೆ ಭೇಟಿ ನೀಡಿದರು ಮೊದಲು ಬಂಟ್ವಾಳ ತಾಲೂಕಿನ ಗೂಡಿನಬಳಿ ಆಲಡ್ಡ ಮತ್ತು ಪಾಣೆಮಂಗಳೂರಿಗೆ ಭೇಟಿ ನೀಡಿ ನೇತ್ರಾವತಿ ಹಳೆ ಸೇತುವೆ ಸಮೀಪ ನೆರೆ ನೀರನ್ನು ವೀಕ್ಷಿಸಿದರು ಬಳಿಕ ಆಲಡ್ಡ ಪ್ರದೇತದಲ್ಲಿ ನೆರೆ ನೀರಿನಿಂದ ಮುಳುಗಿದ ಜನ ವಸತಿ ಪ್ರದೇಶಗಳನ್ನು ವೀಕ್ಷಿಸಿ ಸ್ಥಳಿಯರೊಂದಿಗೆ ಸಮಾಲೋಚನೆ ನಡೆಸಿ ಅಹವಾಲು ಆಲಿಸಿದರು ನಂತರ ಸುಬ್ರಹ್ಮಣ್ಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು

ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದೆಂದೂ ಕಂಡರಿಯದ ಮಳೆ ಬಂದು ಪ್ರಾಕೃತಿಕ ವಿಕೋಪ ಉಂಟಾಗಿದೆ ಜನರ ಸುರಕ್ಷತೆ ಮತ್ತು ನೆರೆ ನಿಯಂತ್ರಣ ಸರ್ಕಾರದ ಮೊದಲ ಆದ್ಯತೆಯಾಗಿದೆ ಜನರ ಆಸ್ತಿಪಾಸ್ತಿಗಳನ್ನು ಸಾಧ್ಯವಾದಷ್ಟು ಮಟ್ಟಗೆ ರಕ್ಷಿಸಲು ಪ್ರಯತ್ನಿಸಲಾಗುವುದು ಎಂದರು ನೆರೆ ನಿರ್ವಹಣೆಗೆ ಯಾವುದೇ ಅನುದಾನದ ಕೊರತೆ ಇಲ್ಲ

ಸಂತ್ರಸ್ತರಿಗೆ ತ್ವರಿತವಾಗಿ ಪರಿಹಾರ ಮೊತ್ತ ನೀಡಲಾಗುವುದು ಎಂದು ಯು

ತುಂಗಾಭದ್ರಾ ನದಿಯಲ್ಲಿ ನೀರಿನ ಮಟ್ಟ ಹೆಚ್ಚಳವಾಗಿದ್ದು ಹೊಸಪೇಟೆ ಸಿರಗುಪ್ಪ ಮತ್ತು ಹೂವಿನಹಡಗಲಿ ತಾಲೂಕುಗಳಲ್ಲಿನ ನದಿಪಾತ್ರದಲ್ಲಿರುವ ಎಲ್ಲ ಗ್ರಾಮಗಳಲ್ಲಿ ಜಿಲ್ಲಾಡಳಿತದ ವತಿಯಿಂದ ಈಗಾಗಲೇ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಬಳ್ಳಾರಿ ಜಿಲ್ಲಾಧಿಕಾರಿ ಡಾಕ್ಲರ್ ವಿ

ಕುಂಭದ್ರೋಣ ಮಳೆಗೆ ಕರಾವಳಿ ರಾಜ್ಯ ಕೇರಳ ಅಕ್ಷರಶಃ ಮುಳುಗಿದೆ ಪೆರಿಯಾರ್ ಪಂಪಾ ಚಾಲುಕುಡಿ ಸೇರಿ ಅನೇಕ ನದಿಗಳು ಅಪಾಯ ಮಟ್ಟ ಮೀರಿ ಹರಿಯುತ್ತಿವೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ಪ್ರವಾಹ ಪೀಡಿತ ಸ್ವಳಗಳ ವೈಮಾನಿಕ ಸಮೀಕ್ಷೆ ನಡೆಸಲಿದ್ದಾರೆ ಎಂದು ಮೂಲಗಳು ತಿಳಿಸಿವೆ ಪ್ರದೇಶ ಸಮಾಚಾರ ಕೇಳುತ್ತೀದ್ದಿರಿ ಕಬಿನಿ ಜಲಾಶಯದಿಂದ ಭಾರಿ ಶ್ರಮಾಣದ ನೀರನ್ನು ಬಿಟ್ಟರುವುದರಿಂದ ನಂಜನಗೂಡು ಪಟ್ಟಣದಲ್ಲಿ ಶ್ರವಾಹದ ಭೀತಿ ಎದುರಾಗಿದ್ದು ನಂಜನಗೂಡು ಬಳಿಯ ರಾಷ್ವೀಯ ಹೆದ್ದಾರಿಯನ್ನು ಮತ್ತೊಮ್ನೆ ಬಂದ್ ಮಾಡಲಾಗಿದೆ

ವಾಜಪೇಯಿ ಅವರ ದತ್ತು ಪುತ್ರಿ ನಮೀತಾ ಭಟ್ಟಾಚಾರ್ಯ ಅವರು ಪಾರ್ಥಿವ ಶರೀರಕ್ಕೆ ಅಗ್ನಿ ಸ್ಪರ್ಶ ನೀಡಿದರು ಧಾರ್ಮಿಕ ವಿಧಿ ವಿಧಾನಗಳೊಂದಿಗೆ ಅಂತ್ಯಕ್ರಿಯೆ ನೇರವೆರಿತು ಪಾರ್ಥಿವ ಕರೀರದ ಮೇಲಿನ ರಾಷ್ಟ ಧ್ವಜವನ್ನು ಸೇನಾ ಗೌರವದೊಂದಿಗೆ ವಾಜಪೇಯಿ ಅವರ ಮೊಮ್ಗಳಿಗೆ ಹುತ್ತಾಂತರಿಸಲಾಯಿತು ಸ್ತತಿ ಸ್ಥಳದಲ್ಲಿ ನಡೆದ ಅಂತ್ಯಕ್ಷಿಯೆಯಲ್ಲಿ ರಾಷ್ಷಪತಿ ರಾಮನಾಥ್ ಕೋವಿಂದ್ ಉಪರಾಷ್ಷಪತಿ ಎಂ ವೆಂಕಯ್ಯ ನಾಯ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಲೋಕಸಭಾಧ್ಯಕ್ಷೆ ಸುಮಿತ್ತಾ ಮಹಾಜನ್ ಮಾಜಿ ಪ್ರಧಾನಿ ಡಾಕ್ಷರ್ ಮನಮೊಹನ್ ಸಿಂಗ್ ಬಿಜೆಪಿ ಹಿರಿಯ ನಾಯಕ ಎಲ್

ಅಡ್ವಾನಿ ಅಧ್ಯಕ್ಷ ಅಮಿತ್ ಶಾ ಕೇಂದ್ರ ಸಚಿವರಾದ ನಿರ್ಮಲಾ ಸೀತಾರಾಮನ್ ಸುಷ್ಮಾ ಸ್ವರಾಜ್ ಮತ್ತಿತರರು ಪುಷ್ಪ ನಮನ ಸಲ್ಲಿಸಿದರು ಇದಕ್ಕೂ ಮುನ್ನ ಪಾರ್ಥಿವ ಶರೀರವನ್ನು ಮಧ್ಯಾಪ್ನ ಬಿಜೆಪಿ ಕೇಂದ್ರ ಕಚೇರಿಯಿಂದ ಮೆರವಣಿಗೆ ಮೂಲಕ ದೆಹಲಿ ಗೆಟ್ ಶಾಂತಿವನ ಚೌಕ್ ಸ್ಕತಿ ಸ್ಕಳಕ್ಕೆ ಕೊಂಡೊಯ್ಕಲಾಯಿತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮೆರವಣಿಗೆಯುದ್ದಕ್ಕೂ ಕಾಲ್ನಡಿಗೆಯಲ್ಲಿ ತೆರಳಿ ಅಂತಿಮ ನಮನ ಸಲ್ಲಿಸಿದರು ಬಿಜೆಪಿ ಅಧ್ಯಕ್ಷ ಅಮಿತ್ ಶಾ ಸೇರಿದಂತೆ ಬಾರಿ ಸಂಖ್ಯೆಯಲ್ಲಿ ಜನಸ್ಥೊಮ ಮೆರವಣಿಗೆಯಲ್ಲಿ ಭಾಗಿ ಆಗಿತ್ತು ದೇಶದ ಏಕತೆ ಮತ್ತು ಅಖಂಡತೆಗೆ ಮಾಜಿ ಶ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಕೊಡುಗೆ ಅನನ್ಯ ಎಂದು ರಾಪ್ಟಪತಿ ರಾಮನಾಥ ಕೋವಿಂದ್ ಹೇಳಿದ್ದಾರೆ ದೇಶದ ಜನತೆಯನ್ನುದ್ದೇತಿಸಿ ಮಾತನಾಡಿದ ಅವರು ಪ್ರಧಾನಿ ಹುದ್ದೆಗೆ ಏರಿದ್ದರೂ ವಾಜಪೇಯಿ ಅವರು ಸರಳತೆ ಮತ್ತು ವಿನವುತೆಯನ್ನು ಎಂದು ಮರೆಯಲಿಲ್ಲ ಅಹಂಕಾರ ಮುಕ್ತ ಜೀವನ ಅವರದ್ದಾಗಿತ್ತು ಈ ನಿಟ್ಟನಲ್ಲಿ ಅವರ ವ್ಯಕ್ತತ್ವ ಅನುಸರಣಿಯ ಎಂದು ಸ್ಕರಿಸಿದ್ದಾರೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಮಶಗಳು ಕೊಡಗು ಜಿಲ್ಲೆಯಲ್ಲಿ ಜಲಗಂಡಾಂತರ ರಕ್ಷಣೆಗೆ ಮೊರೆಯಿಟ್ಟ ಗ್ರಾಮಸ್ಥರು

ಕುಮಾರಸ್ವಾಮಿ ಅವರಿಂದ ಇಂದು ಕೊಡಗು ಜಿಲ್ಲೆಗೆ ಭೇಟಿ ಪರಿಶೀಲನೆ ಜನರ ಸುರಕ್ಷತೆ ಮತ್ತು ನೆರೆ ನಿಯಂತ್ರಣ ರಾಜ್ಯ ಸರ್ಕಾರದ ಮೊದಲ ಆದ್ದತೆ ಸಚಿವ ಯು

ಮಾಜಿ ಪ್ರಧಾನಿ ಭಾರತ ರತ್ನ ಅಟಲ್ ಬಿಹಾರಿ ವಾಜಪೇಯಿ ಪಂಚಭೂತಗಳಲ್ಲಿ ಲೀನ ಅಗಲಿದ ನಾಯಕನಿಗೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಭಾವಪೂರ್ಣ ವಿದಾಯ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು